ಮಹರಾಷ್ಟದ ನಾಸಿಕ್ನ ತಪೋವನದಲ್ಲಿ ಆಯೋಜಿಸಿದ್ದ ವಿಜಯ ಸಂಕಲ್ಪ ರ್ಕಾಲಿಯ ಸಮಾರೋಪ ಸಮಾರಂಭ ಉದ್ದೇಶಿಸಿ ಮಾತನಾಡಿದ ಅವರು ಈ ವಿವಾದ ಕುರಿತು ಲಘುವಾಗಿ ಮಾತನಾಡುವವರು ಬಹಳ ಎಚ್ವರಿಕೆಯಿಂದ ಇರಬೇಕು ಸುಪ್ರೀಂ ಕೋರ್ಟ್ ಬಗ್ಗೆ ವಿಶ್ವಾಸವಿಡಬೇಕು ಎಂದು ಹೇಳಿದರು ಬಾಬ್ರಿ ಮಸೀದಿ ರಾಮಜನ್ಮ ಭೂಮಿ ವಿವಾದ ಕುರಿತ ವಿಚಾರಣೆ ಪೂರ್ಣಗೊಳಿಸಲು ಹೆಚ್ಚುವರಿ ಕಲಾಪ ನಡೆಸಲು ಸುಪ್ರೀಂ ಕೋರ್ಟ್ ಸಮ್ಮತಿಸಿದೆ ಎಂದು ಪ್ರಧಾನಮಂತ್ರಿ ಮೋದಿ ಹೇಳಿದರು

ಇದಕ್ಕೆ ಮೊದಲು ಕಾಶ್ಮೀರ ನಮ್ಮದು ಎಂದು ಜನರು ಹೇಳುತ್ತಿದ್ದರು ನಾವೀಗ ಹೊಸ ಕಾಶ್ಮೀರವನ್ನು ನಿರ್ಮಾಣ ಮಾಡಬೇಕಿದೆ ಮತ್ತೊಮ್ಮೆ ಅದನ್ನು ಸ್ವರ್ಗ ತಾಣವನ್ನಾಗಿ ಮಾರ್ಪಡಿಸಲು ತೀರ್ಮಾನಿಸಿದ್ದೇವೆ ಎಂದು ತಿಳಿಸಿದರು ಕಾಶ್ಮೀರದ ಯುವಕರ ಕನಸುಗಳು ಮತ್ತು ಆಶೋತ್ತರಗಳನ್ನು ಈಡೇರಿಸಬೇಕಾಗಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ತಿಳಿಸಿದರು ದೇಶದ ಭದ್ರತೆಯನ್ನು ಕಾಪಾಡಿಕೊಂಡು ಬರುವುದು ಕೇಂದ್ರದಲ್ಲಿನ ಬಿಜೆಪಿ ನೇತೃತ್ವದ ಸರ್ಕಾರದ ಅತ್ಯುನ್ನತ ಆದ್ಭತೆ ಆಗಿದೆ ದೇಶಕ್ಕಿಂತ ದೊಡ್ಡದು ಯಾವುದು ಇಲ್ಲ ಎಂದರು

ಈಗ ಭಾರತ ಬುಲೆಟ್ ಪೂಫ್ ಜಾಕೆಟ್ಗಳನ್ನು ರಫ್ತು ಮಾಡುವ ರಾಷ್ಟಗಳ ಕೂಟದೊಳಕ್ಕೆ ಪ್ರವೇಶಿಸಿದೆ ಎಂದು ತಿಳಿಸಿದರು ವಿಶ್ವದ ನೂರಕ್ಕೂ ಹೆಚ್ಚು ರಾಷ್ಟಗಳಿಗೆ ಭಾರತ ಈಗ ಬುಲೆಟ್ ಪ್ರೂಫ್ ಜಾಕೆಟ್ಗಳನ್ನು ರಫ್ತು ಮಾಡುತ್ತಿದೆ ಎಂದರು

ಕೃತಕ ಜ್ಞಾನವನ್ನು ವೈಯಕ್ತಿಕ ವಿಕಸನಕ್ಕೆ ಸದ್ಧಳಕೆ ಮಾಡಿಕೊಳ್ಳುವುದು ಈ ಯೋಜನೆಯ ಪ್ರಮುಖ ಉದ್ದೇಶವಾಗಿದೆ ಕಲಿಕಾ ವಟ್ಟಿಗಳಲ್ಲಿನ ವೈವಿದ್ಯತೆಗಳಿಗೆ ಅನುಗುಣವಾಗಿ ತಂತ್ರಜ್ಞಾನವನ್ನು ಬಳಸಿಕೊಳ್ಳುವುದು ಅಗತ್ಯವಿದೆ ಈ ತಂತ್ರಜ್ಞಾನವನ್ನು ಅಭಿವೃದ್ಧಿಪಡಿಸುವಲ್ಲಿ ಹಲವಾರು ಸ್ಟಾರ್ಟ್ಪ್ ಕಂಪನಿಗಳು ಮುಂದಾಗಿವೆ ಎಂದು ಮಾನವ ಸಂಪನ್ಮೂಲ ಅಭಿವೃದ್ಧಿ ಸಚಿವಾಲಯ ಹೇಳಿದೆ ಇಂತಹ ಪ್ರಯತ್ಯಗಳನ್ನು ಗುರುತಿಸಿ ಕಲಿಕಾ ವ್ಯಕ್ಷಗಳಗೆ ಸುಲಭವಾಗಿ ದೊರೆಯುವಂತೆ ಸಮಾನ ವೇದಿಕೆಯೊಂದನ್ನು ರೂಪಿಸಲಾಗುವುದು ಆರ್ಥಿಕವಾಗಿ ಹಿಂದುಳದ ವಿದ್ಯಾರ್ಥಿಗಳಿಗೆ ಈ ಸೌಲಭ್ಯ ಉಚಿತವಾಗಿ ದೊರಕುವಂತೆ ಮಾಡಲು ತಾನು ಮಧ್ಯವರ್ತಿಯಾಗಿ ಕಾರ್ಯನಿರ್ವಹಿಸುವುದಾಗಿ ಸಚಿವಾಲಯ ತಿಳಿಸಿದೆ ಐಎನ್ಎಕ್ಸ್ ಮೀಡಿಯಾ ಭ್ರಷ್ಲಾಚಾರ ಪಗರಣಕ್ಕೆ ಸಂಬಂಧಿಸಿದಂತೆ ಕೇಂದ್ರ ಮಾಜಿ ಪಣಕಾಸು ಸಚಿವ ಪಿ

ಚಿದಂಬರಂ ಅವರನ್ನು ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸಬೇಕೆಂದು ವಿಶೇಷ ನ್ಯಾಯಮೂರ್ತಿ ಅಜಯ್ಕುಮಾರ್ ಕುಪರ್ ತಿಳಿಸಿದ್ದಾರೆ ಈ ಕುರಿತು ಹೆಚ್ಚಿನ ತನಿಖೆಗಾಗಿ ಕಾಂಗ್ರೆಸ್ ಮುಖಂಡನ ನ್ಯಾಯಾಂಗ ಬಂಧನದ ಅವಧಿಯನ್ನು ವಿಸ್ತರಿಸಬೇಕೆಂದು ಸಿಬಿಐ ಮಾಡಿದ ಮನವಿಯನ್ನು ಪುರಸ್ತರಿಸಿದ ನ್ಯಾಯಾಲಯ ಈ ತೀರ್ಮ ನೀಡಿದೆ ಸಿಬಿಐ ಪರ ಹಾಜರಾಗಿದ್ದ ಸಾಲಿಟಟರ್ ಜನರಲ್ ತುಷಾರ್ ಮೆಹ್ತಾ ಚಿದಂಬರಂ ಅವರ ನ್ಯಾಯಾಂಗ ಬಂಧನದ ಅವಧಿಯನ್ನು ವಿಸ್ತರಿಸಬೇಕು ಮತ್ತು ಅವರನ್ನು ಜೈಲಿಗೆ ಕಳುಹಿಸಿದ ದಿನದಿಂದ ಇಲ್ಲಿಯತನಕ ಪರಿಸ್ತಿತಿಯಲ್ಲಿ ಯಾವುದೇ ಬದಲಾವಣೆ ಇಲ್ಲ ಎಂದು ನ್ಲಾಯಾಲಯಕ್ಕೆ ಮನವಿ ಮಾಡಿದರು ಚಿದಂಬರಂ ಪರವಾಗಿ ವಾದ ಮಂಡಿಸಿದ ಹಿರಿಯ ವಕೀಲ ಕಪಿಲ್ ಸಿಬಲ್ ಅವರ ನ್ನಾಯಾಂಗ ಬಂಧನದ ಅವಧಿಯನ್ನು ವಿಸ್ತರಿಸಬೇಕೆಂಬ ತನಿಖಾ ಸಂಸ್ಥೆಯ ಮನವಿಗೆ ವಿರೋಧ ವ್ಯಕ್ತಪಡಿಸಿದರು

ಈ ಸುಗ್ರೀವಾಜ್ಞೆಗೆ ಕೇಂದ್ರ ಸಚಿವ ಸಂಪುಟ ನಿನ್ನೆ ತನ್ನ ಅನುಮೋದನೆ ನೀಡಿತ್ತು ಇದು ಎಲೆಕ್ವಾನಿಕ್ ಸಿಗರೇಟ್ಗಳ ಉತ್ಪಾದನೆ ಆಮದು ವಿತರಣೆ ಮತ್ತು ಮಾರಾಟವನ್ನು ನಿಷೇಧಿಸುತ್ತದೆ ಈ ವಿಷಯ ಕುರಿತ ಸಚಿವರ ಗುಂಪಿನ ನೇತೃತ್ವ ವಹಿಸಿದ್ದ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಇ ಸಿಗರೇಟ್ ಗಳು ಮತ್ತು ಅದಕ್ಕೆ ಸರಿಸಮನಾದ ಇತರ ಉತ್ಪನ್ನಗಳು ಜನರ ಅದರಲ್ಲೂ ಯುವಜನರ ಆರೋಗ್ದದ ಮೇಲೆ ತೀವ್ರ ಅಪಾಯ ತಂದೊಡ್ಡುತ್ತಿರುವ ಹಿನ್ನೆಲೆಯಲ್ಲಿ ಸಂಪುಟ ಸಭೆ ಇ ಸಿಗರೇಟ್ ನಿಷೇಧಿಸುವ ನಿರ್ಧಾರ ಕೈಗೊಂಡಿತು ಎಂದು ತಿಳಿಸಿದ್ದರು ಈ ಸುಗ್ರೀವಾಜ್ವೆಯ ಬದಲಾಗಿ ಮುಂದಿನ ಸಂಸತ್ ಅಧಿವೇತನದಲ್ಲಿ ಮಸೂದೆಯನ್ನು ಮಂಡಿಸುವುದಾಗಿ ಅವರು ತಿಳಿಸಿದರು ಪ್ರಥಮ ಬಾರಿಗೆ ಇದನ್ನು ಉಲ್ಲಂಘಿಸುವವರಿಗೆ ಒಂದು ವರ್ಷದವರೆಗೆ ಕಾರಾಗೃಹ ಶಿಕ್ಷೆ ಮತ್ತು ಒಂದು ಲಕ್ಷ ರೂಪಾಯಿಗಳವರೆಗೆ ದಂಡ ವಿಧಿಸಬಹುದಾಗಿದೆ ಮತ್ತೆ ಇದೇ ಅಪರಾಧ ಎಸಗಿದರೆ ಮೂರು ವರ್ಷಗಳವರೆಗೆ ಕಾರಾಗೃಹ ಶಿಕ್ಷೆ ಮತ್ತು ಐದು ಲಕ್ಷ ರೂಪಾಯಿಗಳವರೆಗೆ ದಂಡ ಅಥವಾ ಎರಡನ್ನೂ ವಿಧಿಸಬಹುದಾಗಿದೆ

ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅಮೆರಿಕಕ್ಕೆ ಏಳು ದಿನಗಳ ಭೇಟಗಾಗಿ ಶನಿವಾರ ದೆಹಲಿಯಿಂದ ಶ್ರಯಾಣ ಬೆಳಸಲಿದ್ದಾರೆ ಪ್ರವಾಸ ಸಂದರ್ಭದಲ್ಲಿ ಅವರು ಹೂಸ್ಲನ್ ಮತ್ತು ನ್ಲೂಯಾರ್ಕ್ಗೆ ಭೇಟಿ ನೀಡಲಿದ್ದು

ಈ ಸಂದರ್ಭದಲ್ಲಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಉಪಸ್ಥಿತರಿರಲಿದ್ದಾರೆ ಎಂದು ವಿದೇತಾಂಗ ಕಾರ್ಯದರ್ಶಿ ವಿಜಯ್ ಗೋಖಲೆ ನವದೆಹಲಿಯಲಿಂದು ಸುದ್ದಿಗಾರರಿಗೆ ತಿಳಿಸಿದರು

ಭೇಟಿ ಸಂದರ್ಭದಲ್ಲಿ ಮೋದಿ ಅವರಿಗೆ ಬಿಲ್ ಮತ್ತು ಮಿಳಿಂದ ಗೇಟ್ಟ್ ಪ್ರತಿಷ್ಠಾನದ ಗ್ಲೋಬಲ್ ಗೋಲ್ ಕಿಪರ್ಸ್ ಪ್ರಶಸ್ತಿ ನೀಡಿ ಗೌರವಿಸಲಾಗುವುದು ಸ್ವಚ್ದ ಭಾರತ ಅಭಿಯಾನದ ಮೂಲಕ ನೈರ್ಮಲ್ಯ ಕಾಪಾಡಲು ನಾಯಕತ್ವ ವಹಿಸಿಕೊಂಡಿರುವುದಕ್ಕಾಗಿ ಈ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗುವುದು ಏರ್ ಮಾರ್ಷಲ್ ಆರ್

ಎಸ್ ಭದೂರಿಯಾ ಅವರನ್ನು ಭಾರತದ ವಾಯುಪಡೆಯ ನೂತನ ಮುಖ್ಯಸ್ಥರನ್ನಾಗಿ ನೇಮಕ ಮಾಡಲಾಗಿದೆ ಪ್ರಸ್ತುತ ವಾಯುಪಡೆಯ ಮುಖ್ಯಸ್ಥರಾಗಿರುವ ಬಿ

ಈ ಸಂಬಂಧ ಟ್ವೀಟ್ ಮಾಡಿರುವ ರಕ್ಷಣಾ ಸಚಿವರು ತೇಜಸ್ ಅದ್ಲುತವಾದ ವಿಮಾನವಾಗಿದ್ದು ಅದರಲ್ಲಿ ಹಾರಾಟ ನಡೆಸಿದ ಅನುಭವ ಆಹ್ಲಾದಕಾರಿ ಎಂದು ತಿಳಿಸಿದ್ದಾರೆ ತೇಜಸ್ ಬಹು ಉಪಯೋಗಿ ಯುದ್ದ ವಿಮಾನವಾಗಿದ್ದು ಇದರಲ್ಲಿ ಹಲವು ಶ್ರಮುಖ ಸಾಮರ್ಥ್ಲವಿದೆ ಇದು ಭಾರತೀಯ ರಕ್ಷಣಾ ಪಡೆಯ ದಕ್ಷತೆಯನ್ನು ಮತ್ತಪ್ಟು ಹೆಚ್ಚಿಸುತ್ತದೆ ಎಂದು ತಿಳಿಸಿದ್ದಾರೆ ಏಕ ಎಂಜಿನ್ ಮೂರು ಮೂಲೆಯ ರೆಕ್ಕೆಗಳನ್ನು ಒಳಗೊಂಡ ತೇಜಸ್ ಬಹು ಪಾತ್ರ ನಿರ್ವಹಿಸುವ ಯುದ್ದ ವಿಮಾನವಾಗಿದ್ದು

ಡಿ ಎ ವಿನ್ನಾಸಗೊಳಿಸಿದ್ದು ಭಾರತೀಯ ವಾಯುಪಡೆಗಾಗಿ ಇದನ್ನು ಹಿಂದೂಸ್ತಾನ್ ಏರೋನಾಟಕಲ್ ಲಿಮಿಟೆಡ್ ಎಚ್ಎಎಲ್ ನಿರ್ಮಾಣ ಮಾಡಿದೆ ಭಾರತೀಯ ನೌಕಾಪಡೆಯ ವೈವಿಧ್ಯತೆಗೆ ಒಪ್ಪುವ ತೇಜಸ್ ನ ಪರೀಕ್ಷೆಯನ್ನು ಇತ್ತೀಚೆಗೆ ದೆಂಗಳೂರು ಮತ್ತು ಗೋವಾದಲ್ಲಿ ನಡೆಸಲಾಗಿದೆ ಲಘು ಯುದ್ದ ವಿಮಾನ ತೇಜಸ್ ಇತ್ತೀಚೆಗಷ್ಷೇ ಅಂತಿಮ ಕಾರ್ಯಾಚರಣೆಯ ಅನುಮೋದನೆ ಎಫ್

ಪಡೆದಿತ್ತು ಯುವಕರಿಗೆ ಕೌಶಲ್ಲ ತರಬೇತಿ ನೀಡುವ ನಿಟ್ಟನಲ್ಲಿ ತಮ್ಮ ಸಚಿವಾಲಯದಿಂದ ಬಹಳಷ್ಟು ಕೆಲಸಗಳು ಆಗಬೇಕಾಗಿದೆ ಎಂದು ಕೇಂದ್ರ ಕೌಶಲ್ಯಾಭಿವೃದ್ಧಿ ಮತ್ತು ಉದ್ಯಮ ಖಾತೆ ಸಚಿವ ಮಹೇಂದ್ರನಾಥ್ ಪಾಂಡ್ವ ಇಂದು ಹೇಳಿದ್ದಾರೆ ಭಾರತದಲ್ಲಿ ದುಡಿಯುವ ಜನರ ವಯೋಮಾನ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದ್ದು

ಈ ಪ್ರಮಾಣದಲ್ಲಿ ಉದ್ಯೋಗ ಸೃಷ್ಠಿಸುವ ವಿಚಾರ ದೇಶದ ಆರ್ಥಿಕತೆಯ ಮೇಲೆ ಪರಿಣಾಮ ಬೀರಲಿದೆ ಎಂದು ಅಭಿಪ್ರಾಯಪಟ್ಟರು

ಅವರು ಈಗ ಕಜಕಿಸ್ತಾನದ ಡ್ಯೂಲೆಟ್ ನಿಯಾಜ್ ಬೆಕೋವ್ ವಿರುದ್ಧ ಚಿನ್ನದ ಪದಕಕ್ಕಾಗಿ ಹೋರಾಟ ನಡೆಸಲಿದ್ದಾರೆ

ಸೆಮಿಫೈನಲ್ನಲ್ಲಿ ರವಿ ರಷ್ಡಾದ ವಿಶ್ವಚಾಂಪಿಯನ್ ಜಾವೂರ್ ಉಗೇವ್ ಅವರನ್ನು ಎದುರಿಸಲಿದ್ದಾರೆ ಚಾಂಗ್ ಹೂನಲ್ಲಿ ನಡೆದಿರುವ ಚೈನಾ ಮುಕ್ತ ಬ್ಯಾಡ್ಮಿಂಟನ್ ಪಂದ್ಯಾವಳಿಯಲ್ಲಿ ಮಹಿಳೆಯರ ಸಿಂಗಲ್ಲ್ ಪ್ರಿ ಕ್ವಾರ್ಟರ್ ಫೈನಲ್ನಲ್ಲಿ ಥಾಯೆಲೆಂಡ್ನ ಪೋರ್ನ್ ಪಾವಿ ಚೋಚು ವಾಂಗ್ ಅವರ ವಿರುದ್ದ ಪರಾಭವಗೊಳ್ಳುವ ಮೂಲಕ ಭಾರತದ ವಿಶ್ವಚಾಂಪಿಯನ್ ಪಿ

ಸಿಂಧು ಪಂದ್ಯಾವಳಿಯಿಂದ ಹೊರಬಿದ್ದಿದ್ದಾರೆ